ಆರೋಗ್ಯ ಕರ್ನಾಟಕ ನಿರ್ಮಾಣ ಕುರಿತು ಆರು ತಿಂಗಳಲ್ಲಿ ವರದಿ ಸಚವ ಡಾ

ಸ್ಮಾರ್ಟ್ಸಿಟಿ ಯೋಜನೆಯನ್ನು ಶೀಘವೇ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಸೂಚನೆ

ಇಂದಿನಿಂದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ತರಗತಿ ಮನಾರಂಭ ಕೇಂದ್ರ ಸರ್ಕಾರ ನಾಳೆಯಿಂದ ಎಲ್ಲಾ ರಾಜ್ಯಗಳಲ್ಲಿ ಆರಂಭಿಸಲಿರುವ ಕೋವಿಡ್ ಲಸಿಕೆಯ ಪೂರ್ವಾಭ್ಯಾಸಕ್ಕೆ ರಾಜ್ಯದ ಐದು ಜಿಲ್ಲೆಗಳು ಆಯ್ಕೆಯಾಗಿವೆ ಬೆಂಗಳೂರು ನಗರ ಬೆಳಗಾವಿ ಮೈಸೂರು ಕಲಬುರಗಿ ಪಾಗೂ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಲಸಿಕೆ ನೀಡಿಕೆಯ ತಾಲೀಮು ನಡೆಯಲಿದ್ದು ಅಗತ್ತ ಸಿದ್ಧಕೆ ಮಾಡಿಕೊಳ್ಳಲಾಗಿದೆ ಲಸಿಕೆ ನೀಡಿಕೆ ತಾಲೀಮು ಸಂದರ್ಭದಲ್ಲಿ ನಿರ್ವಹಣೆ ಸೇರಿದಂತೆ ಲಸಿಕೆ ವಿತರಣೆಗೆ ಸಂಬಂಧಿಸಿದ ವಿವಿಧ ಪ್ರಕ್ರಿಯೆಗಳನ್ನು ಪರೀಕ್ಷಿಸಲಾಗುವುದು ಫಲಾನುಭವಿಗಳ ಮಾಹಿತಿಯನ್ನು ಕೂಡ ದಾಖಲಿಸಲಾಗುವುದು ಎಂದು ಆರೋಗ್ತ ಇಲಾಖೆ ಹೇಳಿದೆ ಲಿಸಿಕೆ ಪಡೆಯುವವರ ದಾಖಲಾತಿಗಳ ಪರಿಶೀಲನೆ ಸೇರಿದಂತೆ ಎಲ್ಲ ರೀತಿಯ ಪ್ರಕ್ರಿಯೆಗಳ ಬಗ್ಗೆ ತಾಲೀಮಿನಲ್ಲಿ ತಿಳಿಸಿಕೊಡಲಾಗುವುದು ನಂತರ ಲಸಿಕೆ ಎತರಣೆ ವೇಳೆ ಉಂಟಾಗಬಹುದಾದ ಸವಾಲುಗಳನ್ನು ಗುರುತಿಸಿ ಕೇಂದ್ರ ಸರ್ಕಾರಕ್ಕೆ ವರದಿ ನೀಡಲಾಗುವುದು ಎಂದು ತಿಳಿಸಿದೆ ರಾಜ್ಯದಲ್ಲಿ ಲಸಿಕೆ ಸಂಗ್ರಹ ಪಾಗೂ ವಿತರಣೆಗೆ ಈಗಾಗಲೇ ಸಿಬ್ಬಂದಿ ಹಾಗೂ ಕೇಂದ್ರಗಳನ್ನು ಗುರುತಿಸಲಾಗಿದೆ

ಬೆಂಗಳೂರು ಬೆಳಗಾವಿ ಚಿತ್ರದುರ್ಗ ಮೈಸೂರು ಮಂಗಳೂರು ಕಲಬುರಗಿ ಮತ್ತು ಬಾಗಲಕೋಟೆಯಲ್ಲಿ ಲಸಿಕಾ ಉಗ್ರಾಣಗಳನ್ನು ಸಜ್ಜಗೊಳಿಸಲಾಗಿದೆ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ ಬೃಪತ್ ಬೆಂಗಳೂರು ಮಪಾನಗರ ವ್ಯಾಪ್ತಿಯಲ್ಲಿ ಲಸಿಕೆ ನೀಡಿಕೆ ಶಾಲೀಮು ನಡೆಸಲು ಐಐಎಂಪಿ ಎಲ್ಲಾ ರೀತಿಯ ಸಿದ್ದಕೆ ಕೈಗೊಂಡಿದೆ ಲಸಿಕೆ ತಾಲೀಮು ನಡೆಸುವ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಸೂಕ್ತ ತರಬೇತಿ ನೀಡಲಾಗುತ್ತದೆ ಎಂದು ಬಿಬಿಎಂಪಿ ಆಡಳಿತಾಧಿಕಾರಿ ಗೌರವ್ ಗುಪ್ತಾ ತಿಳಿಸಿದ್ದಾರೆ

ಆರೋಗ್ತ ಕ್ಷೇತ್ರದಲ್ಲಿ ಸಮಗ್ರ ಬದಲಾವಣೆ ತರುವ ಉದ್ದೇಶದಿಂದ ಕೈಗೊಳ್ಳಬೇಕಿರುವ ಕ್ರಮಗಳ ಕುರಿತು ವರದಿ ರೂಪಿಸಲು ವಿಷನ್ ಗೂಪ್ಗೆ ಸೂಜನೆ ನೀಡಿದ್ದು ಆರು ತಿಂಗಳಲ್ಲಿ ವರದಿ ಸಿದ್ದವಾಗಲಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಬೆಂಗಳೂರಿನಲ್ಲಿಂದು ವಿಷನ್ ಗ್ರೂಪ್ನ ಮೊದಲ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಾ ಗುರುರಾಜ್ ಅಧ್ವಕ್ಷಕೆಯಲ್ಲಿ ವಿಷನ್ ಗ್ರೂಪ್ ರಚನೆಯಾಗಿದ್ದು ಆರೋಗ್ತ ಕ್ಷೇತ್ರದ ಸಮಗ್ರ ಬದಲಾವಣೆ ಬಗ್ಗೆ ಚರ್ಚೆಯಾಗಿದೆ ವಿಶೇಷವಾಗಿ ರಾಜ್ಯದ ಜನರಿಗೆ ಸುಲಭವಾಗಿ ಪರಿಣಾಮಕಾರಿಯಾದ ಆರೋಗ್ಯ ಸೇವೆಗಳನ್ನು ಒದಗಿಸಲು ಚರ್ಚಿಸಲಾಗಿದೆ ಎಂದರು ರಾಜ್ಕದಲ್ಲಿ ಪ್ರಾಥಮಿಕ ಸಮುದಾಯ ಪಾಗೂ ಜಲ್ಲಾ ಮಟ್ಟದ್ದು ಎಂಬ ಮೂರು ಪಂತಗಳ ಅಗತ್ಯಸೇವೆ ಲಭ್ಯವಿದೆ ಜೊತಗೆ ವೈದ್ಯಕೀಯ ಕಾಲೇಜುಗಳಿವೆ ಇವುಗಳನ್ನು ಒಂದಕ್ಕೊಂದು ಸಂಪರ್ಕ ಕಲ್ಪಿಸಿ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ನೀಡಬೇಕಿದ್ದು ರೋಗಬಾರದಂತೆ ತಡೆಯಲು ಹೆಚ್ಚು ಒತ್ತು ನೀಡಬೇಕಿದೆ ಎಂದು ಹೇಳಿದರು ಇದೇ ವೇಳೆ ಸಚವ ಡಾ

ಸುಧಾಕರ್ ರೂಪಾಂತರಗೊಂಡಿರುವ ಕೊರೋನಾ ಕುರಿತು ಎವರ ನೀಡಿದರು ರಾಜ್ಯದ ವಿವಿಧೆಡೆ ಕಾರ್ಯಗತವಾಗುತ್ತಿರುವ ಜಾಲನೆ ನೀಡಿರುವ ಸಾರ್ಟ್ ಸಿಟಿ ಯೋಜನೆಯನ್ನು ಶೀಘವಾಗಿ ಪೂರ್ಣಗೊಳಿಸುವಂತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅಧಿಕಾರಿಗಳಿಗೆ ಸೂಜನೆ ನೀಡಿದ್ದಾರೆ ಹೊಸ ವರ್ಷದ ಮೊದಲನೆಯ ದಿನವಾದ ಇಂದು ಬೆಂಗಳೂರು ಹೊರವಲಯದಲ್ಲಿ ಉನ್ನತಾಧಿಕಾರಿಗಳ ಸಭೆಯಲ್ಲಿ ಮಾತಾನಾಡಿದ ಅವರು ವಿದ್ಯುತ್ ಸರಬರಾಜು ಕಂಪನಿಗಳು ನಗರಸಭೆ ಪಾಗೂ ಪಾಲಿಕೆಗಳು ಸಂಜಾರಿ ಪೊಲೀಸರು ಸಮನ್ವಯ ಸಾಧಿಸಿ ಸ್ವಾರ್ಟ್ಸಿಟಿ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಸಾಕಾರಗೊಳಿಸಲು ತುರ್ತು ಕ್ರಮವಹಿಸಬೇಕು ಎಂದು ಹೇಳಿದರು ಮುಂದಿನ ಆಯವ್ಯದಲ್ಲಿ ಅಭಿವೃದ್ಲಿ ಚಟುವಟಕೆಗಳಗೆ ಒತ್ತು ನೀಡಲು ಯೋಜಿಸಿರುವ ಹಿನ್ನಲೆಯಲ್ಲಿ ಇಲಾಖಾವಾರು ರೂಪಿಸಬಹುದಾದ ಜನಪರ ಯೋಜನೆಗಳ ನೀಲನಕ್ಷೆಯನ್ನು ಸಿದ್ದಪಡಿಸಿ ಸರ್ಕಾರಕ್ಕೆ ಸಲ್ಲಿಸುವಂತೆ ಅವರು ಸೂಜನೆ ನೀಡಿದರು

ಇಡೀ ರಾಜ್ಯವನ್ನು ಅಭಿವೃದ್ದಿಯ ನಕ್ಷೆಯಲ್ಲಿ ಹಾಗೂ ಸಮೃದ್ದಿಯ ಕಕ್ಷೆಯಲ್ಲಿ ಕೊಂಡೊಯೊಲು ಅಧಿಕಾರಿಗಳು ಮುಂದಾಗಬೇಕು ಎಂದು ಯಡಿಯೂರಪ್ಪ ತಿಳಿಸಿದರು ರಾಜ್ಡಾದ್ಯಂತ ಇಂದಿನಿಂದ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ತರಗತಿಗಳು ಆರಂಭವಾಗಿವೆ

ಸ್ಥಾನಿಟೈಸರ್ ಬಳಕೆ ಕಡ್ಡಾಯ ಮಾಡಲಾಗಿದೆ

ರಾಜಧಾನಿ ಬೆಂಗಳೂರಿನಲ್ಲಿ ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಶಾಲಾ ಕಾಲೇಜುಗಳು ಮನಾರಂಭಗೊಂಡಿದ್ದು ಶಾಲಾರಂಭದ ಮೊದಲ ದಿನವೇ ವಿದ್ವಾರ್ಥಿಗಳು ಅಧಿಕ ಸಂಖ್ಯೆಯಲ್ಲಿ ತರಗತಿಗಳಿಗೆ ಹಾಜರಾಗಿದ್ದರು

ದಾವಣಗೆರೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೆಗೆ ಪಾಜರಾಗಿದ್ದರು

ಸುರೇಶಕುಮಾರ್ ಹೇಳಿದ್ದಾರೆ